ದೇಶದ ಅಭಿವೃದ್ದಿಗೆ ಈಶಾನ್ಯ ರಾಜ್ಯಗಳು ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದು ಈಶಾನ್ಯ ರಾಜ್ಯಗಳು ದೇಶದ ಅಭಿವೃದ್ದಿಯ ಯಂತ್ರಗಳಿದ್ದಂತೆ ಎಂದು ಮೋದಿ ನುಡಿದರು ಈಶಾನ್ಯ ರಾಜ್ಯಗಳ ಮಾನವ ಮತ್ತು ನೈಸರ್ಗಿಕ ಸಂಪನ್ಮೂಲವನ್ನು ಸದ್ಬಳಕೆ ಮಾಡಿಕೊಂಡು ಸಂಪೂರ್ಣ ಈಶಾನ್ಯ ಭಾರತವನ್ನಷ್ಟೇ ಅಲ್ಲದೇ ಇದೀ ದೇಶದ ಅಭಿವೃದ್ದಿಗೆ ಮುನ್ನುದಿ ಬರೆಯಲಾಗುವುದು ಎಂದು ಪ್ರಧಾನಿ ಈ ವೇಳೆ ಭರವಸೆ ನೀಡಿದರು ಈಶಾನ್ಯ ವಲಯದಲ್ಲಿ ಶಾಂತಿ ಸ್ಡಾಪನೆಗೆ ಪ್ರಸ್ತುತ ಆದ್ಯತೆ ನೀಡಲಾಗುತ್ತಿದೆ ಮಣಿಪುರ ರಾಜ್ಯದಲ್ಲಿ ಪ್ರಗತಿಗೆ ಇದ್ದ ಅಡೆತಡೆಗಳು ಈಗ ಇತಿಹಾಸದ ಭಾಗವಾಗಿವೆ ಅಸ್ಪಾಂನಲ್ಲಿ ಹಿಂಸಾಚಾರದ ಯುಗ ಅಂತ್ಯವಾಗಿದೆ ತ್ರಿಪುರ ಮತ್ತು ಮಿಜೋರಾಂ ರಾಜ್ಯಗಳಲ್ಲೂ ಸಹ ಬಂಡುಕೋರರು ಹಿಂಸಾ ಮಾರ್ಗವನ್ನು ತೊರೆದು ಮುಖ್ಯವಾಹಿನಿಗೆ ಸೇರಿದ್ದಾರೆ ಬ್ರು ರಿಯಾಂಗ್ ನಿರಾಶ್ರಿತರು ಪ್ರಸ್ತುತ ಉತ್ತಮ ಜೀವನ ಶೈಲಿ ಅಳವಡಿಸಿಕೊಳ್ಳುತ್ತಿದ್ದಾರೆ ಎಂದು ಪ್ರಧಾನಿ ಹೇಳಿದರು ಈಶಾನ್ಯ ರಾಜ್ಯಗಳನ್ನು ದೇಶದ ಇತರ ರಾಜ್ಯಗಳೊಂದಿಗೆ ಬೆಸೆಯಲು ಸರ್ಕಾರ ನಿರಂತರ ಪ್ರಯತ್ನ ನಡೆಸಿದೆ ಈಶಾನ್ಯ ರಾಜ್ಯಗಳಲ್ಲಿ ಹೆದ್ದಾರಿಗಳು ರೈಲ್ವೆ ಮಾರ್ಗಗಳು ಮತ್ತು ವಿಮಾನ ನಿಲ್ದಾಣಗಳನ್ನು ಮೇಲ್ದರ್ಜೆಗೇರಿಸುವ ಕಾಮಗಾರಿಗಳನ್ನು ಸತತವಾಗಿ ನಡೆಸಲಾಗುತ್ತಿದೆ ಎಂದು ಹೇಳಿದರು

ನೂತನ ಅಭಿವೃದ್ದಿ ಬ್ಯಾಂಕಿನಿಂದ ಸಾಲ ನೆರವು ಪಡೆಯುವ ಮೂಲಕ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಾಗುತ್ತಿದೆ ಎಂದು ಪ್ರಧಾನಮಂತ್ರಿ ಮೋದಿ ತಿಳಿಸಿದರು

ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ

ರಾಜಧಾನಿ ಬೆಂಗಳೂರಿನಲ್ಲಿ ಕೊರೊನಾ ವೈರಸ್ ಹೆಚ್ಚಾಗಿದೆ

ಗುಣಮುಖ ಪ್ರಮಾಣ ಶೇ

ಪಾಕಿಸ್ತಾನದಲ್ಲಿ ಮರಣದಂಡನೆ ಶಿಕ್ಷೆಗೆ ಒಳಗಾಗಿರುವ ಭಾರತೀಯ ನೌಕಾಪಡೆ ಮಾಜಿ ಉದ್ಯೋಗಿ ಕುಲಭೂಷಣ್ ಜಾಧವ್ ಅವರ ಎಲ್ಲಾ ಕಾನೂನು ಪರಿಹಾರಗಳನ್ನು ಪಾಕಿಸ್ತಾನ ನಿರ್ಬಂಧಿಸಿದೆ ಎಂದು ಭಾರತ ಆರೋಪಿಸಿದೆ ವಿದೇಶಾಂಗ ವ್ಯವಹಾರ ಸಚಿವಾಲಯ ವಕ್ತಾರ ಅನುರಾಗ್ ಶ್ರೀವಾಸ್ತವ ಪ್ರತಿಕ್ರಿಯೆ ನೀಡಿ ಈ ಪ್ರಕರಣವನ್ನು ನಿಭಾಯಿಸುವಲ್ಲಿ ಪಾಕಿಸ್ತಾನ ವಿಡಂಬನಾತ್ಮಕ ವಿಧಾನವನ್ನು ಅಳವಡಿಸಿಕೊಂಡಿದೆ ಈ ವಿಷಯದಲ್ಲಿ ಭಾರತ ಲಭ್ಯವಿರುವ ಆಯ್ಲೆಗಳನ್ನು ನೋಡುತ್ತಿದೆ ಎಂದು ಹೇಳಿದ್ದಾರೆ

ನಮ್ಮ ಪಾಕಿಸ್ತಾನಿ ವಕೀಲರು ಜಾದವ್ ಪ್ರಕರಣಕ್ಕೆ ಸಂಬಂಧಿಸಿದ ವಕೀಲರ ಮತ್ತು ಪೋಷಕ ದಾಖಲೆಗಳಿಲ್ಲದೆ ಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ ಎಂದು ಅನುರಾಗ್ ಶ್ರೀವಾಸ್ತವ ತಿಳಿಸಿದರು

ಚೀನಾ ತನ್ನ ಮಿಲಿಟರಿ ಪ್ರಭಾವ ಹೆಚ್ಚಿಸಿತ್ತಿರುವ ದೃಷ್ಟಿಯಿಂದ ಅಮೆರಿಕಾ ಭಾರತ ಆಸ್ಟೇಲಿಯ ಜಪಾನ್ ಮತ್ತು ಫ್ರಾನ್ಸ್ನ ನೌಕಾಪಡೆಗಳು ಇಂಡೋ ಫೆಸಿಫಿಕ್ ಪ್ರದೇಶದಲ್ಲಿ ಪರಸ್ವರ ಸಹಕಾರಕ್ಕೆ ಮುಂದಾಗಿವೆ ಪರಮಾಣು ಚಾಲಿತ ವಿಮಾನವಾಹಕ ನೌಕೆ ಯು ಎಸ್ ಎಸ್ ನಿಮಿಟ್ಲ್ ನೇತೃತ್ವದಲ್ಲಿ ಯು ಎಸ್ ನೇವಿ ಕ್ಯಾರಿಯರ್ಪ್ ತಂಡ ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಭಾರತದ ಯುದ್ದನೌಕೆಗಳೊಂದಿಗೆ ಕಾರ್ಯಾಚರಣೆ ನಡೆಸಿತು ಯು ಎಸ್ ಎಸ್ ನಿಮಿಟ್ಜ್ ವಿಶ್ವದ ಅತಿ ದೊಡ್ಡ ಯುದ್ದ ನೌಕೆ ಹಾಗೂ ಪೂರ್ವ ಲಡಾಕ್ನಲ್ಲಿ ಭಾರತ ಮತ್ತು ಚೀನಾ ನಡುವಿನ ಉದ್ವಿಗ್ತತೆ ಹಾಗೂ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ಮಿಲಿಟರಿ ಬಲ ಹೆಚ್ಚಳದ ಹಿನ್ನೆಲೆಯಲ್ಲಿ ಭಾರತ ಅಮೆರಿಕ ನೌಕಾ ಪಡೆಗಳ ಈ ಅಭ್ಯಾಸ ಮಹತ್ವ ಪಡೆದುಕೊಂಡಿದೆ